ಕುಮಾರಸ್ವಾಮಿ ಸಮ್ಮಖದಲ್ಲಿ ವಿಧಾನಸೌಧದ ಸಮ್ಮೇಳನಾ ಸಭಾಂಗಣದಲ್ಲಿಂದು ಕಬ್ಬು ದೆಳೆಗಾರರು ರೈತ ಮುಖಂಡರು ಸಕ್ಕರೆ ಕಾರ್ಖಾನೆ ಮಾಲೀಕರು ಪಾಗೂ ಸಂಬಂಧಪಟ್ಟ ಸಚಿವರ ಸಭೆ ನಡೆಯುತ್ತಿದೆ

ಸಂಸದ ಪ್ರಕಾಶ್ ಹುಕ್ಷೇರಿ ಕಬ್ಬು ದೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಸೇರಿದಂತೆ ಪಲವಾರು ಸಂಸದರು ತಾಸಕರು ಪಾಲ್ಗೊಂಡಿದ್ದಾರೆ ಕಬ್ಬು ದೆಳೆಗಾರರಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಬರದೇಕಾದ ಬಾಕಿ ಪಣ ಪಾವತಿ ಕಬ್ಬಿಗೆ ಸೂಕ್ತ ದೆಂಬಲ ದೆಲೆ ನಿಗದಿ ಮತ್ತಿತರ ದೇಡಿಕೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ ರೈತರ ಸಮಸ್ಥೆಗಳಿಗೆ ಸ್ಪಂದಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿರುವುದನ್ನು ಖಂಡಿಸಿ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ಬಿಜೆಪಿ ತೀರ್ಮಾನಿಸಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿ

ರೈತರ ಸಾಲಮನ್ನಾ ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಎಚ್

ಸಾಲಮನ್ನಾ ಮಾಡಿರುವುದೇ ನಿಜವಾದರೆ ಇದುವರೆಗೂ ಎಷ್ಟು ಸಾಲ ಮನ್ನಾ ಮಾಡಲಾಗಿದೆ ಎಂಬುದನ್ನು ಜನತೆಗೆ ತಿಳಿಸಬೇಕು

ಮುಂದಿನ ತಿಂಗಳು ದೆಳಗಾವಿಯಲ್ಲಿ ನಡೆಯಲಿರುವ ವಿಧನಮಂಡಲದ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರದ ವೈಫಲ್ಯಗಳ ವಿರುದ್ದ ಹೋರಾಟ ಮಾಡುವ ಸಂಬಂಧ ಕಾರ್ಯತಂತ್ರ ರೂಪಿಸಲು ಪಕ್ಷದ ಕೋರ್ ಕಮಿಟ ಸಭೆ ಇಂದು ಸಂಜೆ ನಡೆಯಲಿದೆ ಎಂದು ಯಡಿಯೂರಪ್ಪ ತಿಳಿಸಿದರು ರಾಜ್ಯದ ರೈತರ ಹಿತರಕ್ಷಣೆ ಮಾಡುವ ಬಗ್ಗೆ ಸರ್ಕಾರ ಬದ್ಧವಾಗಿದೆ ಆ ನಿಟ್ಟನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಎಂದು ಉಪಮುಖ್ಯಮಂತ್ರಿ ಡಾ

ರೈತರ ಹಿತವೇ ನಮ್ಮ ಸರ್ಕಾರಕ್ಕೆ ಬಹಳ ಮುಖ್ಯವಾಗಿದ್ದು ಈ ಬಗ್ಗೆ ಬಿಜೆಪಿಯಿಂದ ಪಾಕ ಕಲಿಯಬೇಕಾಗಿಲ್ಲ ಪಸಿರು ಕ್ರಾಂತಿ ನೀತಿ ಜಾರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಎಂದು ಅವರು ಗೃಪಕಚೇರಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಪ್ಕಾರಾ ಒಲಂಪಿಕ್ಸೆಗಾಗಿಯೇ ಪ್ರತ್ಯೇಕ ಕ್ರೀಡಾಂಗಣ ನಿರ್ಮಾಣ ಮಾಡುವ ಬಗ್ಗೆ ಯೋಜನೆ ರೂಪಿಸುವುದಾಗಿ ಅವರು ಹೇಳದರು ರಾಜ್ಯ ಸರ್ಕಾರ ಕ್ರೀಡಾ ಚಟುವಟಕೆಗಳಗೆ ಸದಾ ಪ್ರೋತ್ಲಾಪ ನೀಡುತ್ತಲೇ ಬಂದಿದೆ ಮುಂದಿನ ಕ್ರಿಯಾಯೋಜನೆ ಸಿದ್ಧಪಡಿಸುವ ಸಂದರ್ಭದಲ್ಲಿ ಈ ಕುರಿತು ಚಿಂತನೆ ಮಾಡಲಾಗುವುದು ಎಂದು ಹೇಳಿದರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆಸ್ತಿ ತೆರಿಗೆ ಪಾವತಿಸುವಲ್ಲಿ ವಿಳಂಬ ಮಾಡುತ್ತಿರುವ ಪಟ್ಟಿಯಲ್ಲಿ ಯಾರೇ ಇದ್ದರೂ ಮುಂದಿನ ಮಾರ್ಚ್ ತಿಂಗಳೊಳಗಾಗಿ ಅವರಿಂದ ತೆರಿಗೆ ವಸೂಲಿ ಮಾಡುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಡಾ ಪರಮೇತ್ವರ್ ತಿಳಿಸಿದ್ದಾರೆ

ಡಿ ಕುಮಾರಸ್ವಾಮಿ ಇಂದು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕಾರ್ಯವನ್ನು ವಾರ್ತಾ ಇಲಾಖೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬೇಕಾದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು

ಆರ್ ಪ್ರೀನಿವಾಸ ಮೂರ್ತಿ ನೀಡಿರುವ ವರದಿಯ ಶಿಫಾರಸ್ಸುಗಳನ್ನು ಜಾರಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಅವರು ಭರವಸೆ ನೀಡಿದರು

ಮಂಗಳೂರಿನ ಬಂದರು ಪ್ರದೇಶದಲ್ಲಿ ವಿವಿಧ ಮದರಸಗಳ ವಿದ್ವಾರ್ಥಿಗಳಿಂದ ಆಕರ್ಷಕ ಮಿಲಾದ್ ರ್ನಾಲಿ ನಡೆಯಿತು ಶಾಂತಿ ಸೌಹಾರ್ದತೆ ಸಹೋದರತೆಯ ದ್ಯೋತಕವಾಗಿ ರ್ ರ್ನಾಲಿಯಲ್ಲಿ ಭಾವಗಹಿಸಿದ ಮುಸಲ್ಮಾನ ಬಾಂಧವರಿಗೆ ವಿವಿಧ ಸಂಘಟನೆಗಳಿಂದ ಸಿಹಿತಿಂಡಿ ತಂಪು ಪಾನೀಯಗಳ ನ್ನು ವಿತರಿಸಲಾಯಿತು ಕರಾವಳಿಯಲ್ಲಿ ಇಂದು ಮಿಲಾದುನ್ನಬಿ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಎರಡು ಜಿಲ್ಲೆಗಳಲ್ಲಿ ಇಂದು ಸರಕಾರಿ ರಜೆ ಫೋಷಿಸಲಾಗಿದೆ ರಜೆ ಕಾರಣ ಇಂದು ನಡೆಯದೇಕಾಗಿದ್ದ ಪದವಿ ಪರೀಕ್ಷೆಗಳನ್ನು ಮಂಗಳೂರು ವಿಶ್ವವಿದ್ಯಾಲಯ ಮುಂದೂಡಿದೆ ನಾಳೆ ರಾಜ್ಯದ ಉಳಿದ ಭಾಗಗಳಲ್ಲಿ ಮಿಲಾದುನ್ನಬಿಯನ್ನು ಆಚರಿಸಲಾಗುವುದು